ದೇಶಾದ್ಯಂತ ಇಂದು ಶ್ರದ್ದಾ ಭಕ್ತಿಯಿಂದ ಮಹಾಶಿವರಾತ್ರಿ ಆಚರಣೆ ಶಿವನ ದೇವಾಲಯಗಳಿಗೆ ಭಕ್ತಾಧಿಗಳ ಭೇಟ ವಿಶೇಷ ಪ್ರಾರ್ಥನೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈತಾನ್ಹ ಭಾಗವನ್ನು ಸಮಸ್ಥೆ ರಹಿತ ಪ್ರದೇಶವನ್ನಾಗಿ ಮಾಡಲು ಇಚ್ಚಿಸಿದ್ದಾರೆ ಎಂದು ಅಮಿತ್ ಶಾ ಹೇಳಿದರು ಇದೇ ವೇಳೆ ಅಮಿತ್ ಶಾ ಅವರು ರಾಜ್ಯದಲ್ಲಿ ಹಲವು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು

ಗೃಹ ಸಚಿವ ಅಮಿತ್ ಶಾ ಅವರ ಅರುಣಾಚಲ ಪ್ರದೇಶ ಭೇಟಗೆ ಚೀನಾ ಆಕ್ಷೇಪ ಎತ್ತಿರುವುದಕ್ಕೆ ಯಾವುದೇ ಕಾರಣವಿಲ್ಲ ಅದಕ್ಕೆ ಸಮರ್ಥನೆಯೂ ಇಲ್ಲ ಎಂದು ಭಾರತ ಹೇಳಿದೆ ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ವ್ಲವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ ಎಂದು ಭಾರತ ಪದೇ ಪದೇ ಪುನರುಚ್ಚರಿಸುತ್ತಲೇ ಇದೆ ಎಂದರು ಭಾರತ ಅಮೆರಿಕ ಅಧ್ಯಕ್ಷರ ಭೇಟಿಯನ್ನು ಅತ್ಲಂತ ಕುತೂಹಲದಿಂದ ಎದುರು ನೋಡುತ್ತಿದೆ ಎಂದು ವಕ್ತಾರರು ತಿಳಿಸಿದರು ಟ್ರಂಪ್ ಅವರ ಭಾರತ ಭೇಟಿಯಿಂದ ಜಾಗತಿಕ ಮತ್ತು ಕಾರ್ಯತಂತ್ರ ಸಂಬಂಧಗಳು ಬಲವರ್ಧನೆಯಾಗಲಿದೆ ಮಂಗಳವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷರೊಂದಿಗೆ ನಡೆಯಲಿರುವ ನಿಯೋಗ ಮಟ್ಟದ ಮಾತುಕತೆಯಲ್ಲಿ ರಕ್ಷಣೆ ಭದ್ರತೆ ವ್ಯಾಪಾರ ಸೇರಿದಂತೆ ಎಲ್ಲಾ ವಿಷಯಗಳು ಚರ್ಚೆಗೆ ಬರುವ ಸಾಧ್ಯತೆಯಿದೆ ಎಂದು ಅವರು ಹೇಳಿದರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸೋಮವಾರ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಅಹ್ಮದಾಬಾದ್ ನಗರ ಸಕಲ ರೀತಿಯಲ್ಲಿ ಸಜ್ಜಾಗಿದೆ ಟ್ರಂಪ್ ಅವರ ಈ ಭೇಟಿ ವಿಶ್ವದ ಅತ್ಯಂತ ಪಳೆಯ ಪ್ರಜಾಪ್ರಭುತ್ವ ಹೊಂದಿರುವ ರಾಷ್ಟ ಅಮೆರಿಕ ಮತ್ತು ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವ ಭಾರತದ ನಡುವಿನ ಸಂಬಂಧಗಳ ಬಲವರ್ಧನೆ ನಿಟ್ಟನಲ್ಲಿ ಮಹತ್ವದ್ದು ಎಂದು ಬಣ್ಣಿಸಲಾಗುತ್ತಿದೆ ಇದೇ ಮೊದಲ ಬಾರಿ ಭಾರತ ಪ್ರವಾಸ ಕೈಗೊಂಡಿರುವ ಅಮೆರಿಕ ಅಧ್ವಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಸ್ವಾಗತಿಸಲು ಅಹ್ಮದಾಬಾದ್ ಪಟ್ಟಣಾದ್ಯಂತ ಹೋರ್ಡಿಂಗ್ಗಳನ್ನು ಹಾಕಲಾಗಿದೆ ಸೋಮವಾರ ನಮಸ್ತೆ ಟ್ರಂಪ್ ಕಾರ್ಯಕ್ರಮ ನಡೆಯಲಿರುವ ಸರ್ದಾರ್ ಪಟೇಲ್ ಕ್ರೀಡಾಂಗಣದ ಸುತ್ತ ವ್ಯಾಪಕ ಬಿಗಿಭದ್ರತೆ ಕೈಗೊಳ್ಳಲಾಗಿದೆ

ಗ್ರಾಮೀಣ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿರುವಂತಹ ಮೂಲ ಸೌಕರ್ಯವನ್ನು ಅಭಿವೃದ್ಧಿಗೊಳಿಸುವುದು ಇದರ ಉದ್ದೇಶವಾಗಿದೆ ಆ ಮೂಲಕ ಸ್ಥಳೀಯ ಆರ್ಥಿಕಾಭಿವೃದ್ಧಿಗೆ ನೆರವಾಗುವುದು ರೂರ್ಬನ್ ಕ್ಷಸ್ಟರ್ಗಳನ್ನು ಅಭಿವೃದ್ಧಿಗೊಳಿಸಿ ಮೂಲ ಸೌಕರ್ಯ ವೃದ್ಧಿಸುವುದು ಇದರ ಒಂದು ಭಾಗವಾಗಿದೆ ಇದರಿಂದಾಗಿ ಸಮಗ್ರ ಅಭಿವೃದ್ಧಿ ಉತ್ತೇಜಿಸಿದಂತಾಗುತ್ತದೆ

ನಿನ್ನೆ ಆರಂಭವಾದ ರಾಜ್ಯ ಬಜೆಟ್ ಅಧಿವೇಶನದ ಭಾಷಣದಲ್ಲಿ ರಾಜ್ಯಪಾಲ ಸತ್ತದೇವ್ ನಾರಾಯಣ್ ಆರ್ಯ ಈ ವಿಷಯ ತಿಳಿಸಿದ್ದಾರೆ

ಜಮ್ಮು ಮತ್ತು ಕಾಶ್ನೀರದ ಲೆಫ್ಟಿನೆಂಟ್ ಗೌರ್ನರ್ ಸಲಹೆಗಾರ ರಾಜೀವ್ ರೈ ಭಟ್ನಾಗರ್ ಮತ್ತು ಪೊಲೀಸ್ ಮಹಾನಿರ್ದೇಶಕ ದಿಲ್ಬಾಗ್ ಒಂಗ್ ದಕ್ಷಿಣ ಕಾಶ್ಮೀರದ ಅನಂತನಾಗ್ ಜಿಲ್ಲೆಗೆ ಭೇಟಿ ನೀಡಿ ದಕ್ಷಿಣ ಕಾಶ್ಮೀರದ ಭದ್ರತಾ ಸ್ಹಿತಿಗತಿಗಳ ಕುರಿತು ಜಂಟಿ ಪರಿಶೀಲನೆ ನಡೆಸಿದರು ಪ್ರಚೋದನಾಕಾರಿ ಶಕ್ತಿಗಳ ವಿರುದ್ದ ಸತತ ನಿಗಾ ಇರಿಸಲಾಗುತ್ತಿದೆ ಎಂದು ಸಲಹೆಗಾರರಾದ ಭಟ್ನಾಗಾರ್ ಪುನರುಚ್ಲರಿಸಿದರು ಜಮ್ನು ಮತ್ತು ಕಾಶ್ಮೀರದ ಪೊಲೀಸ್ ಪಡೆಗಳು ಹಾಗೂ ಸೇನೆಯ ನಡುವೆ ಶಾಂತಿ ಮತ್ತು ಸ್ಹಿರತೆ ಕಾಯ್ದುಕೊಳ್ಳಲು ಸಮನ್ವಯ ಕಾಯ್ದುಕೊಳ್ಳುವುದು ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು ಉತ್ತಮ ರೀತಿಯಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಂಡು ಉಗ್ರರ ಸಂಭಾವ್ಯ ಕೃತ್ಯಗಳನ್ನು ಹತ್ತಿಕ್ಕುತ್ತಿರುವ ಭದ್ರತಾ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಮತ್ತು ಗುಪ್ತಚರ ಸಿಬ್ಬಂದಿಯ ಕಾರ್ಯವನ್ನು ಡಿಜೆಪಿ ದಿಲ್ಬಾಗ್ ಸಿಂಗ್ ಶ್ಲಾಘಿಸಿದರು ಹೆಡ್ ದೇಶಾದ್ಯಂತ ಇಂದು ಮಹಾಶಿವರಾತ್ರಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗುತ್ತಿದೆ ಈ ವೇಳೆ ದುಷ್ಟ ಶಕ್ತಿಗಳನ್ನು ನಾಶಗೊಳಿಸಿದ ದೇವ ತಿವನನ್ನು ಆರಾಧಿಸಲಾಗುತ್ತಿದೆ ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಜನರು ವಾರಣಾಸಿಯ ಕಾಶಿ ವಿಶ್ವನಾಥನ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಭಕ್ತಾದಿಗಳು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುತ್ತಿದ್ದಾರೆ ಅಲಹಾಬಾದ್ನ ಸಂಗಮದಲ್ಲೂ ಭಕ್ತಾದಿಗಳು ಮಣ್ಣಸ್ನಾನ ಮಾಡುತ್ತಿದ್ದಾರೆ ರಾಪ್ಟ ರಾಜಧಾನಿಯ ಶಿವ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಮಾಡಲಾಗಿದ್ದು ಭಕ್ತರು ಬೆಳಗಿನಿಂದಲೇ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ದೆಹಲಿಯ ಶಿವ ದೇವಾಲಯಗಳಲ್ಲಿ ಭಕ್ತರು ಸಾಲುಗಟ್ಟಿ ನಿಂತಿದ್ದು ಕಂಡುಬಂದಿತು ಮಹಿಳಾ ಅಧಿಕಾರಿಗಳಿಗೆ ಶಾಶ್ವತ ಆಯೋಗ ಮಂಜೂರು ಮಾಡುವಂತೆ ಸುಪ್ರೀಂಕೋರ್ಟ್ ನೀಡಿರುವ ತೀರ್ಪನ್ನು ಅನುಷ್ನಾನಕ್ಕೆ ತರಲು ನೀಲನಕ್ಷೆಯೊಂದನ್ನು ಸಿದ್ದಪಡಿಸಲಾಗಿದೆ ಎಂದು ಸೇನಾ ಮಹಾನಿರ್ದೇಶಕ ಎಂ ಎಂ ನರಾವನೆ ಹೇಳಿದ್ದಾರೆ ಯಾವುದೇ ಯೋಧರ ವಿರುದ್ದ ಸೇನೆ ತಾರತಮ್ನ ತೋರುವುದಿಲ್ಲವೆಂದು ಅವರು ಒತ್ತಿ ನುಡಿದಿದ್ದಾರೆ ಸೇನೆಯಲ್ಲಿರುವ ಮಹಳಾ ಅಧಿಕಾರಿಗಳಿಗೆ ಶಾಕ್ಷತ ಆಯೋಗ ಮಂಜೂರು ಮಾಡಬೇಕೆಂದು ಮತ್ತು ಪೋಸ್ಲಿಂಗ್ ಗಳನ್ನು ಆದೇಶಿಸಬೇಕೆಂದು ಸರ್ವೋಚ್ವ ನ್ಯಾಯಾಲಯ ಸೋಮವಾರದಂದು ಆದೇಶ ನೀಡಿದೆ ಜಮ್ನು ಮತ್ತು ಕಾಶ್ಮೀರದಲ್ಲಿನ ಪರಿಸ್ಥಿತಿ ಕುರಿತು ಮಾತನಾಡಿದ ಜನರಲ್ ನರಾವನೆ ಭಯೋತ್ವಾದಕ ಚಟುವಟಕೆಗಳು ಕಡಿಮೆಯಾಗಿವೆ ಮತ್ತು ಸೇನೆಯು ಭಯೋತ್ವಾದಕ ಗುಂಪುಗಳ ಮೇಲೆ ಒತ್ತಡ ನಿರ್ವಹಿಸುತ್ತಿದೆ ಎಂದು ಹೇಳಿದರು ಛತ್ತೀಸ್ಗಢದಲ್ಲಿ ಮಾವೋವಾದಿಗಳ ವಿರುದ್ದ ಆಪರೇಷನ್ ಪ್ರಹಾರ್ ಹೆಸರಿನಲ್ಲಿ ಪ್ರಮುಖ ಕಾರ್ಯಾಚರಣೆಯನ್ನು ಭದ್ರತಾ ಪಡೆಗಳು ಆರಂಭಿಸಿವೆ ಈ ಕಾರ್ಯಾಚರಣೆಯನ್ನು ಪ್ರಮುಖವಾಗಿ ಬಸ್ತಾರ್ ವಲಯದ ದಾಂತೇವಾಡ ಸುಕ್ನಾ ಬಿಜಾಪುರ್ ಮತ್ತು ನಾರಾಯಣ್ಪುರ್ ಜಿಲ್ಲೆಯ ಆಯ್ದ ಪ್ರದೇಶಗಳಲ್ಲಿ ನಡೆಸಲಾಗುತ್ತಿದೆ ಮಹಾರಾಪ್ಷ ಮತ್ತು ತೆಲಂಗಾಣ ಗಡಿಗೆ ಹೊಂದಿಕೊಂಡಿರುವ ಪ್ರದೇಶದಲ್ಲಿ ಛತ್ತೀಡ್ಗಢ ಮೊಲೀಸ್ ಹಾಗೂ ಅರೆ ಮಿಲಿಟರಿ ಪಡೆಗಳು ಜಂಟಿಯಾಗಿ ಈ ಕಾರ್ಯಾಚರಣೆಯನ್ನು ನಡೆಸುತ್ತಿವೆ ಎಂದು ಡಿಜೆಪಿ ಡಿಎಂ ಅವಶ್ಚಿ ಹೇಳಿದ್ದಾರೆ

ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಡರಿ ಅವರು ಸ್ವೀಡನ್ನ ಮೂಲಭೂತ ಸೌಕರ್ಯ ಖಾತೆ ಸಚಿವ ಥಾಮಸ್ ಎನೆರೋಥ್ ಅವರನ್ನು ಭೇಟಿ ಮಾಡಿದರು ಭಾರತ ಮತ್ತು ಸ್ವೀಡನ್ ದೇಶಗಳಲ್ಲಿ ಜನರ ಜೀವನದ ಸುಧಾರಣೆಗೆ ಅಗತ್ಯವಾದ ಸುಸ್ವಿರ ಮೂಲಸೌಕರ್ಯಗಳ ಕುರಿತು ಉಭಯ ಸಚಿವರು ಮಾತುಕತೆ ನಡೆಸಿದರು ಕೇಂದ್ರ ಸಚಿವರು ಸ್ಲಾಕ್ ಹೋಂ ನಲ್ಲಿ ಐವಿಎಲ್ ಸ್ತೀಡಿಷ್ ಪರಿಸರ ಸಂಶೋಧನಾ ಸಂಸ್ಟೆಯ ತಂಡದೊಂದಿಗೆ ಮಾತುಕತೆ ನಡೆಸಿದರು

ಇದಕ್ಕೂ ಮುನ್ನ ನ್ಯೂಜಿಲೆಂಡ್ ತಂಡದ ನಾಯಕ ಕೇನ್ ವಿಲಿಯಮ್ಸನ್ ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡರು ನ್ಯೂಜಿಲೆಂಡ್ ಪರ ಕೈಲೆ ಜಾಮಿನ್ಸನ್ ಚೊಚ್ಚಲ ಪಂದ್ಯ ಆಡುತ್ತಿದ್ದಾರೆ